ಕಡ್ಡಾಯವಲ್ಲ ಆನ್ ಲೈನ್ ಶಿಕ್ಷಣವೂ ಮುಂದುವರಿಕೆ ಮುಖ್ಯಮಂತ್ರಿ ಬಿ

ಶೃಂಗದಲ್ಲಿ ಉಭಯ ನಾಯಕರು ವಿವಿಧ ದ್ವಿಪಕ್ಷೀಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಬಗ್ಗೆ ತಮ್ಮ ನಿಲುವುಗಳನ್ನು ಪಂಚಿಕೊಳ್ಳಲಿದ್ದು ಭಾರತ ವಿಯೆಟ್ನಾಂ ಸಮಗ್ರ ತಂತ್ರಗಾರಿಕಾ ಪಾಲುದಾರಿಕೆಗೆ ಮಾರ್ಗದರ್ಶನ ನೀಡಲಿದ್ದಾರೆ

ಈ ವರ್ಷದ ಫೆಬ್ರವರಿಯಲ್ಲಿ ವಿಯೆಟ್ನಾಂ ಉಪಾಧ್ಯಕ್ಷೆ ದಾಂಗ್ ಥಿ ಭಾರತಕ್ಷೆ ಅಧಿಕ್ಷತ ಭೇಟಿ ನೀಡಿದ್ದರು

ಪನುಮಾನ್ ಮಂದಿರದ ಸ್ವೇಡಿಯಂ ರಸ್ತೆಯಿಂದ ಆರಂಭವಾಗಿ ಬೋಲ್ವುರ್ ಅಡ್ಡರಸ್ತೆಯವರೆಗೆ ಈ ರೋಡ್ ಶೋ ನಡೆಯಲಿದೆ ಅಮಿತ್ ಅವರು ಬೊಲ್ಪುರ್ ನಲ್ಲಿರುವ ಶಾಂತಿನಿಕೇತನದ ವಿಶ್ವ ಭಾರತ ವಿಶ್ವವಿದ್ಯಾಲಯಕ್ಕೂ ಭೇಟಿ ನೀಡಲಿದ್ದಾರೆ ಈ ವೇಳೆ ಅವರು ಗುರುದೇವ್ ರವೀಂದ್ರನಾಥ್ ಟ್ಲಾಗೋರ್ ಅವರಿಗೆ ನಮನ ಸಲ್ಲಿಸಿ ವಿಶ್ವವಿದ್ಯಾಲಯದಲ್ಲಿ ಭಾಷಣ ಮಾಡಲಿದ್ದಾರೆ ಪಶ್ವಿಮ ಬಂಗಾಳ ಪ್ರವಾಸದ ಮೊದಲ ದಿನವಾದ ನಿನ್ನೆ ಅಮಿತ್ ಶಾ ಮಿಡ್ನಾಪುರದಲ್ಲಿ ಸಾರ್ವಜನಿಕ ರಾಲಿಯನ್ನುದ್ದೇಶಿಸಿ ಭಾಷಣ ಮಾಡಿದ್ದರು

ಇದೇ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರದ ಕುರಿತು ಟೀಕಾಪ್ರಹಾರ ನಡೆಸಿದರು ರಾಲಿಯ ವೇಳೆ ತ್ವಣಮೂಲ ಕಾಂಗ್ರೆಸ್ ನ ಬಂಡಾಯ ನಾಯಕ ಸುವೇಂದು ಅಧಿಕಾರಿ ಶಾ ಅವರ ಸಮ್ನುಖದಲ್ಲಿ ಐಜೆಪಿಗೆ ಸೇರ್ಪಡೆಯಾದರು

ಮುಂದಿನ ವರ್ಷ ನಡೆಯಲಿರುವ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದ ಅಧಿಕಾರಿಗಳ ವರ್ಗಾವಣೆ ಮತ್ತು ನಿಯೋಜನೆಗೆ ಸಂಬಂಧಿಸಿದಂತೆ ಕೇಂದ್ರದ ಚುನಾವಣಾ ಆಯೋಗ ಅಸ್ಲಾಂ ಕೇರಳ ತಮಿಳುನಾಡು ಪಶ್ಚಿಮ ಬಂಗಾಳ ಮತ್ತು ಪುದುಚೇರಿಗೆ ಸಲಹೆ ನೀಡಿದೆ ಚುನಾವಣೆಯ ನಡವಳಿಕೆಯೊಂದಿಗೆ ನೇರವಾಗಿ ಸಂಪರ್ಕ ಹೊಂದಿರುವ ಸರ್ಕಾರಿ ಅಧಿಕಾರಿಗಳನ್ನು ಅವರ ತವರು ಜಿಲ್ಲೆಗೆ ನಿಯೋಜಿಸಬಾರದೆಂದು ಆಯೋಗ ಸೂಚಿಸಿದೆ ಯಾವ ಅಧಿಕಾರಿಗಳ ವಿರುದ್ದ ಶಿಸ್ತು ತ್ರಮಕ್ಕೆ ಶಿಫಾರಸು ಮಾಡಲಾಗಿದಿಯೋ ಮತ್ತು ಅದು ಬಾಕಿ ಉಳಿದಿದಿಯೋ ಅಥವಾ ದಂಡಕ್ಕೆ ಕಾರಣವಾಗಿದಿಯೋ ಅಥವಾ ಚುನಾವಣೆ ಅಥವಾ ಚುನಾವಣೆಗೆ ಸಂಬಂಧಿಸಿದ ಕಾರ್ಯದಲ್ಲಿ ಲೋಪ ಎಸಗಿದ ಅಧಿಕಾರಿಗಳನ್ನು ಚುನಾವಣಾ ಸಂಬಂಧಿತ ಕರ್ತವ್ಯಕ್ಷೆ ನಿಯೋಜಿಸಬಾರದು ಎಂದು ಆಯೋಗ ಹೇಳಿದೆ ಇದರ ಜತೆಗೆ ಮುಂಬರುವ ಆರು ತಿಂಗಳಲ್ಲಿ ನಿವೃತ್ತಿಯಾಗಲಿರುವ ಯಾವುದೇ ಅಧಿಕಾರಿಯನ್ನು ಚುನಾವಣೆಗೆ ಸಂಬಂಧಿಸಿದ ಕಾರ್ಯಕ್ಕೆ ನಿಯೋಜಿಸುಂತಿಲ್ಲ ಎಂದಿದೆ

ಮೀ ರಸ್ತೆ ಸೇರಿವೆ ಎಂದು ವಿವರಿಸಿದರು

ಸೋಂಕು ಪತ್ತೆ ವರೀಕ್ಷೆ ಸಂಪರ್ಕ ಪತ್ತೆ ಮತ್ತು ಚಿಕಿತ್ಸೆಗೆ ಆದ್ದತೆ ನೀಡಿದ ಕಾರಣ ಸೋಂಕಿನಿಂದ ಸಾವನ್ನಮ್ವವರ ಸಂಖ್ಲೆ ಇಳಿಮುಖವಾಗಿದ್ದು ಚೇತರಿಸಿಕೊಳ್ಳುವವರ ಸಂಖ್ಲೆ ಹೆಚ್ಚಾಗಿದೆ

ಕೇಂದ್ರ ಆರೋಗ್ಯ ಸಚಿವ ಡಾ

ಸಭೆಯಲ್ಲಿ

ಇದು ವಿಶ್ವದಲ್ಲೇ ಅತ್ಯಂತ ಕಡಿಮೆ ಸ್ಲಾನದಲ್ಲಿದೆ ಎಂದು ಮಾಹಿತಿ ನೀಡಿದರು

ಅಕ್ಲೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಪಬ್ಲಗಳ ಹೊರತಾಗಿಯೂ ಸಮಗ್ರ ಪರೀಕ್ಷೆ ಟ್ರಾ ್ಚಿಕಿಂಗ್ ಮತ್ತು ಚಿಕಿತ್ಸಾ ನೀತಿಯಿಂದಾಗಿ ಈ ಅವಧಿಯಲ್ಲಿ ಯಾವುದೇ ಹೊಸ ಪ್ರಕರಣಗಳು ಕಂಡುಬಂದಿಲ್ಲ ಎಂಬ ಅಂಶವನ್ನು ಸಚಿವರು ಉಲ್ಲೇಖಿಸಿದರು

ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಬಳಿಕ ಮುಖ್ಯಮಂತ್ರಿ ಬಿ ಎಸ್

ವಿದ್ದಾರ್ಥಿಗಳು ಶಾಲೆ ಮತ್ತು ವಿದ್ವಾಗಮ ಕಾರ್ಯಕ್ರಮಕ್ಕೆ ಹಾಜರಾಗುವ ಸಂದರ್ಭದಲ್ಲಿ ಮೋಷಕರ ಅನುಮತಿ ಪತ್ರ ಪಾಜರುಪಡಿಸಬೇಕು ವಿದ್ವಾರ್ಥಿಗಳಿಗೆ ಕೋವಿಡ್ ಸೋಂಕಿನ ಲಕ್ಷಣಗಳಿಲ್ಲ ಎಂಬುದನ್ನು ಖಾತರಿಪಡಿಸಬೇಕು ಶಾಲಾ ಕಾಲೇಜುಗಳಿಗೆ ವೈಯಕ್ತಿಕವಾಗಿ ಪಾಜರಾಗಬೇಕು ಎಂಬುದು ಕಡ್ಡಾಯವಲ್ಲ ಮನೆಯಲ್ಲಿಯೇ ಇದ್ದು ಆನ್ಲೈನ್ ತರಗತಿಗಳ ಮೂಲಕವೂ ಶಿಕ್ಷಣವನ್ನು ಮುಂದುವರಿಸಬಹುದು ಎಂದು ಮುಖ್ಯಮಂತ್ರಿ ಯಡಿಯೂರಪ್ಪ ಸ್ಪಷ್ಟಪಡಿಸಿದ್ದಾರೆ ಅರ್ಜೆಂಟೀನಾ ಸ್ವಾರ್ ಪುಟ್ವಾಲ್ ಆಟಗಾರ ಲಿಯೋನೆಲ್ ಮೆಸ್ಸಿ ಒಂದೇ ಕ್ಲಬ್ ಪರ ಅತಿ ಹೆಚ್ಚು ಗೋಲ್ ಗಳಿಸಿದ ದಿಗ್ಗಜ ಬ್ರೆಜಿಲ್ ನ ಪೀಲೆ ಅವರ ದಾಖಲೆಯನ್ನು ನಿನ್ನೆ ಸರಿಗಟ್ಟಿದ್ದಾರೆ